ಿಂ ಪರಿಶಿಷ್ಟ ವರ್ಗದ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಹೆಚ್ಚಿಸುವ ಕುರಿತು ಪರಿಶೀಲನೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿಕೆ

ಅಂಗನವಾಡಿ ಹಂತದಲ್ಲೂ ಇಂಗ್ಲಿಷ ಮಾಧ್ಯಮ ಶಿಕ್ಷಣ ನೀಡುವ ಬಗ್ಗೆ ಕೂಲಂಕಷ ಚರ್ಚೆ ನಡೆಸಿ ಕ್ರಮ ಮಹಿಳಾ ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಶತಿಕಲಾ ಜೊಲ್ಲೆ ಮಾಹಿತಿ ವಾರ್ತೆಗಳ ವಿವರ ಕೇಂದ್ರ ಹಣಕಾಸು ಖಾತೆ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಇಂದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಿಇಒಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಆರ್ಥಿಕತೆಯ ಬಲವರ್ಧನೆಗೆ ಸರ್ಕಾರ ಕೈಗೊಂಡ ಕ್ರಮಗಳ ಭಾಗವಾಗಿ ಕ್ರೆಡಿಟ್ ಆಫ್ ಟೇಕ್ ಪ್ರಗತಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸುವ ಸಾಧ್ವತೆ ಇದೆ ಸಾರ್ವಜನಿಕ ಬ್ಯಾಂಕ್ಗಳ ಹಣಕಾಸು ಕಂಪನಿಗಳು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮ ಕ್ಷೇತ್ರಗಳ ಹಣಕಾಸು ಹರಿವಿನ ಸ್ಥಿತಿ ಗತಿ ಬಗ್ಗೆ ಪರೀಶಿಲನೆ ನಡೆಸಲಾಗುವುದು ಎಂದು ಮೂಲಗಳ ತಿಳಿಸಿವೆ ಮೂಲಗಳ ಪ್ರಕಾರ ಬ್ಯಾಂಕುಗಳು ಭಾಗಶಃ ಕ್ರೆಡಿಟ್ ಗ್ಯಾರಂಟ ಯೋಜನೆ ಮತ್ತು ತಮ್ಮ ಬಂಡವಾಳದ ಮೂಲವನ್ನು ಹೆಚ್ಚಿಸಲು ಮಾರುಕಟ್ಟೆಯಿಂದ ಹಣ ಸಂಗ್ರಹಿಸುವ ಕುರಿತು ರಿಪೋರ್ಟ್ ಕಾರ್ಡ್ ಅನ್ನು ಪ್ರಸ್ತುತಪಡಿಸುವ ನಿರೀಕ್ಷೆಯಿದೆ

ಜಗತ್ತಿಗೆ ರಾಮಾಯಣದಂತಹ ಉತ್ಪಷ್ಟ ಕೃತಿಯನ್ನು ನೀಡಿದ ವಾಲ್ಕಿ ಮಹರ್ಷಿಗಳು ದಾರ್ತನಿಕರಾಗಿದ್ದು ಆಧ್ಯಾತ್ರಿಕ ಚಿಂತಕರು ಹಾಗೂ ತತ್ವಜ್ವಾನಿಗಳಾಗಿದ್ದಾರೆ ನೂರಾರು ಭಾಷೆಗಳಗೆ ರಾಮಾಯಣ ತರ್ಜುಮೆಗೊಂಡಿದ್ದು ವಿಶ್ವ ಮಾನ್ಯತೆ ಪಡೆದುಕೊಂಡಿದೆ ವರ್ಗರಹಿತ ಪರಿಕಲ್ಪನೆಯೊಂದಿಗೆ ರಾಮ ರಾಜ್ಜದ ಮಾದರಿಯನ್ನು ಮಹರ್ಷಿ ವಾಲ್ಹಿಕಿ ರಾಮಾಯಣದ ಮೂಲಕ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಬಿ

ರಾಜ್ಣ ಸರ್ಕಾರದ ಪರಿಶಿಷ್ಟ ವರ್ಗಗಳ ಕಲ್ಮಾಣ ಇಲಾಖೆ ವತಿಯಿಂದ ವಿಧಾನಸೌಧದ ಬ್ಹಾಂಕ್ಟೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ವಾಲೀಕಿ ಜಯಂತಿ ಕಾರ್ಯತ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣ ಹೆಚ್ಚಳದ ದೇಡಿಕೆ ಕುರಿತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ದಾಸ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಲಾಗಿದ್ದು ವರದಿ ಸಲ್ಲಿಕೆಯಾದ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಪರಿಶಿಷ್ಟ ವರ್ಗದ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಹೆಟ್ಟಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಪ್ರಸಕ್ತ ಸಾಲಿನ ಮಹರ್ಷಿ ವಾಲ್ಮಿಕ ಪ್ರಶಸ್ತಿಯನ್ನು ಡಾಕ್ಟರ್ ಕಮಲಾ ಹಂಪನಾ ಡಾಕ್ಟರ್ ರಂಗಯ್ಯಾ ಮತ್ತು ಟಿ ಓಬಳಯ್ಯ ಅವರಿಗೆ ಪ್ರದಾನ ಮಾಡಲಾಯಿತು ತ್ರೇಷ್ಠ ಮಹಾಕಾವ್ಯ ರಾಮಾಯಣ ಗ್ರಂಥವನ್ನು ಜಗತ್ತಿಗೆ ಪರಿಚಯಿಸಿದ ಆದಿಕವಿ ಮಹರ್ಷಿ ವಾಲ್ಗೀಕಿ ಜಯಂತಿ ನಿನ್ನೆ ಆಚರಿಸಲಾಯಿತು ಗದಗ್ ಹಾವೇರಿ ಬೆಳಗಾವಿ ಕೊಪ್ಪಳ ವಿಜಯಪುರ ಬಳ್ಳಾರಿ ದಾವಣಗೆರೆ ರಾಯಚೂರು ಹುಬ್ಬಳ್ಳ ಕಲಬುರಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ವಿವಿಧೆಡೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಿದ ವರದಿಗಳು ಬಂದಿವೆ

ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಆದಿಕವಿ ಶ್ರೀ ಮಹರ್ಷಿ ವಾಲೀಕಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಹರ್ಷಿ ವಾಲೀಕಿ ಹೆಸರು ಹೇಳಿದ ಕೂಡಲೇ ಮಹಾಕಾವ್ಹ ರಾಮಾಯಣ ಎಲ್ಲರಿಗೂ ನೆನಪಾಗುತ್ತದೆ ರಾಜ್ಜ ಸರ್ಕಾರವು ಶೋಷಿತರು ದಲಿತರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಲು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ನೂತನ ಕೈಗಾರಿಕಾ ನೀತಿಯು ಬರುವ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಪ್ರಕಟವಾಗಲಿದೆ ಅದರಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಉದ್ಯಮಿಗಳಿಗೆ ವಿಶೇಷ ಪ್ರಾತಿನಿಧ್ಯ ಕಲ್ಪಿಸಲಾಗುವುದು ಆ ಮೂಲಕ ಡಾ ಅಂಬೇಡ್ಕರ್ ಕಂಡ ಕನಸು ನನಸು ಮಾಡಲು ಸಾಧ್ಯವಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಲ್ನಾದ ಜೋಶಿ ಕೇಂದ್ರ ಸರ್ಕಾರ ಏಕಲವ್ದ ಮಾದರಿ ವಸತಿ ಶಾಲೆಗಳನ್ನು ವಿಶೇಷವಾಗಿ ಪರಿಶಿಪ್ಪ ಪಂಗಡ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರಾರಂಭಿಸಿದೆ

ರಾಜ್ಯದಲ್ಲಿಯೂ ವಿಶೇಷ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದರು ವಾಲ್ಮಿಕಿ ಮಹರ್ಷಿ ರಾಮಾಯಣದ ಮೂಲಕ ಬದುಕಿನ ನೀತಿಯನ್ನು ಜನತೆಗೆ ಹೇಳಿದ್ದಾರೆ ಆದರ್ಶಗಳನ್ನು ಸಮಾಜಕ್ಕೆ ನೀಡಿದ ರಾಮಾಯಣ ಸರ್ವಕಾಲಕ್ಕೂ ಮಹತ್ವ ಪಡೆಯುವ ಶ್ರೇಷ್ಠ ಗ್ರಂಥವಾಗಿದೆ ಎಂದು ಜೆಡಿಎಸ್ ವರಿಷ್ಠ ಎಚ್

ಭವನದಲ್ಲಿ ಬೆಂಗಳೂರು ಮಹಾನಗರ ಜಾತ್ಯತೀತ ಜನತಾದಳ ನೇತೃತ್ವದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮಿಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮಿಕಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಅವುಗಳ ಭರ್ತಿಗೆ ಆದ್ದತೆ ನೀಡಲಾಗುವುದು ಎಂದು ಮಹಿಳಾ ಮಕ್ಕಳ ಕಲ್ಕಾಣ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ

ಅರ್ಹ ಅಭ್ಯರ್ಥಿಗಳಿಗೆ ಶೀಘದಲ್ಲಿಯೇ ನೇಮಕಾತಿ ಆದೇಶ ನೀಡಲಾಗುವುದು ಎಂದು ಹೇಳಿದರು ಅಂಗವಾಡಿ ಹಾಗೂ ಆಹಾರ ಸರಬುರಾಜು ಇಲಾಖೆಯಲ್ಲೂ ಅನೇಕ ನ್ಯೂನತೆಗಳು ಕಂಡು ಬಂದಿದ್ದು ಅವುಗಳನ್ನು ಸರಿಪಡಿಸಲು ತ್ರಮ ತೆಗೆದುಕೊಳ್ಳಲಾಗಿದೆ ಅಂಗನವಾಡಿ ಹಂತದಲ್ಲೂ ಇಂಗ್ಲಿಷ ಮಾಧ್ವಮ ಶಿಕ್ಷಣ ನೀಡುವ ವಿಷಯ ಇಲಾಖೆಯ ಮುಂದಿದ್ದು

ಈ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಕೂಲಂಕಷ ಚರ್ಚೆ ನಡೆಸಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದರು ಮಕ್ಕಳ ಹಕ್ಕುಗಳ ರಕ್ಷಣೆ ಸಾಂವಿಧಾನಿಕ ಕರ್ತವ್ಯವಾಗಿದ್ದು ಸಾರ್ವಜನಿಕ ಜಾಗೃತಿ ಅಗತ್ಯವಾಗಿದೆ ಎಂದು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಭಯ ಶ್ರೀನಿವಾಸ ಓಕಾ ಹೇಳಿದ್ದಾರೆ

ಮಕ್ಕಳ ಹಕ್ಕುಗಳನ್ನು ಸಂರಕ್ಷಿಸುವ ಮತ್ತು ಉಲ್ಲಂಘನೆಯಾಗದ ರೀತಿಯಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವ ಕೆಲಸ ಆಗಬೇಕು ಎಂದರು ಕಳೆದ ಶುಕ್ರವಾರ ನಿಧನರಾದ ಖ್ಯಾತ ಸ್ಥಾಕ್ಲೋಫೋನ್ ವಾದಕ ಪದ್ರತೀ ಪುರಸ್ಟೃತ ಡಾಕ್ಷರ್ ಕದ್ರಿ ಗೋಪಾಲ್ನಾಥ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರಕಾರಿ ಗೌರವದೊಂದಿಗೆ ಇಂದು ನಡೆಯಲಿದ್ದು ಈ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ದಕ್ಷಿಣ ಕನ್ನಡ ಸಂಸದ ನಳನ್ ಕುಮಾರ್ ಕಟೀಲ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವ್ಯವಸ್ಥೆಯ ಕುರಿತು ಚರ್ಚಿಸಿದರು

ಇದೇ ವೇಳೆ ಮಿನಿ ಪುರಭವನದ ವೇದಿಕೆಯಲ್ಲಿ ಕದ್ರಿ ಗೋಪಾಲನಾಥರ ಶಿಷ್ಟರು ಹಾಗೂ ಇತರರಿಂದ ವಾದ್ಯ ಹಾಗೂ ಸಂಗೀತ ಗೋಷ್ಠಿಯ ಸ್ವರಾಂಜಲಿ ಕಾರ್ಯಕ್ರಮ ಆಯೋಜಿತವಾಗಿದೆ ಅಂತಿಮ ದರ್ಶನದ ಬಳಿಕ ದಿವಂಗತರ ಹುಟ್ಟೂರು ಬಂಟ್ವಾಳದ ಸಜಿಪದಲ್ಲಿ ಸಕಲ ಸರಕಾರಿ ಗೌರವದೊಂದಿಗೆ ಜೋಗಿ ಸಮಾಜದ ಸಂಪ್ರದಾಯದಂತೆ ಅಂತ್ಯಕ್ಷಿಯೆ ನಡೆಯಲಿದೆ ಎಂದು ನಮ್ಮ ಬಾತ್ತಿದಾರರ ವರದಿ ತಿಳಿಸಿದೆ ರಾಜ್ಯದ ಕೆಲವೊಂದು ಜಿಲ್ಲೆಗಳಲ್ಲಿ ಭೀಕರ ಬರ ಪರಿಸ್ಥಿತಿ ಜೊತೆಗೆ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಿಸಬೇಕಾಯಿತು

ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಹಾರದಲ್ಲಿ ಪ್ರವಾಪ ಉಂಟಾದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ಟಟ್ ಮೂಲಕ ಸಹಾನೂಭೂತಿ ವ್ಯಕ್ತಪಡಿಸಿದ್ದರು

ಆದರೆ ಪ್ರಧಾನಮಂತ್ರಿಯವರು ಸಹಾನುಭೂತಿ ವ್ಯಕ್ತಪಡಿಸಿಲ್ಲ ಎಂದು ಅಸಮಾಧಾನ ವ್ವಕ್ತಪಡಿಸಿದರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲ್ಲೂಕಿನ ಇಬ್ಬರು ರೈತರನ್ನು ಹತ್ಯೆಗೈದಿದ್ದ ಹುಲಿಯನ್ನು ಸೆರೆಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಿನ್ನೆ ಭಾನುವಾರ ಯಶಸ್ವಿಯಾಗಿದ್ದಾರೆ ಕಳೆದ ಐದು ದಿನಗಳಿಂದ ನಡೆದ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಆತಂಕದಲ್ಲಿದ್ದ ಬಂಡೀಪುರ ರಕ್ಷಿತಾರಣ್ಯದಂಚಿನ ಜನರು ಕೊನೆಗೂ ಸಮಾಧಾನ ಪಡುವಂತಾಗಿದೆ

ತಿಂಗಳ ಅಂತರದಲ್ಲಿ ಇಬ್ಬರು ರೈತರನ್ನು ಹತ್ತೆ ಮಾಡಿದ ಹುಲಿಯ ದಾಳಿಯಿಂದಾಗಿ ಆತಂಕಕ್ಕೆ ಒಳಗಾಗಿದ್ದ ಜನ ಹುಲಿಯನ್ನು ಸೆರೆಹಿಡಿಯುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದರು ಎಂದು ನಮ್ಮ ಬಾತ್ಯಿದಾರರ ವರದಿ ತಿಳಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ್ಟಿ ಕೇಂದ್ರ ಹಣಕಾಸು ಖಾತೆ ಸಚಿವ ನಿರ್ಮಲಾ ಸೀತಾರಾಮನ್ ಇಂದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಿಇಒಗಳೊಂದಿಗೆ ಸಭೆ ಿ ಪರಿಶಿಪ್ಪ ವರ್ಗದ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಹೆಚ್ಚಿಸುವ ಕುರಿತು ಪರಿಶೀಲನೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿಕೆ

ಅಂಗನವಾಡಿ ಹಂತದಲ್ಲೂ ಇಂಗ್ಲಿಷ ಮಾಧ್ಯಮ ಶಿಕ್ಷಣ ನೀಡುವ ಬಗ್ಗೆ ಕೂಲಂಕಪ ಚರ್ಚೆ ನಡೆಸಿ ಕ್ರಮ ಮಹಿಳಾ ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಮಾಹಿತಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು